ಅಶ್ವತ್ ನಾರಾಯಣ

ಎಸ್ ಯಡಿಯೂರಪ್ಪ ಹೇಳದ್ದಾರೆ

ಅವಿಷ್ಕಾರ ಈಗ ಅಭಿವೃದ್ದಿ ನಿರಂತರ ಎಂಬುದು ಈ ಬಾರಿಯ ಇನ್ನೆಸ್ಟ್ ಕರ್ನಾಟಕದ ವಿಷಯವಾಗಿದ್ದು ಸುಮಾರು ನೂರಕೂ ಅಧಿಕ ಜಾಗತಿಕ ಉದ್ದಿಮೆದಾರರು ಕಂಪನಿಗಳ ಮುಖ್ಯಸ್ಥರು ಸಮಾವೇತದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಪೂಡಿಕೆಯ ವಿವಿಧ ಆಯಾಮಗಳ ಕುರಿತು ಸಮಾವೇತದಲ್ಲಿ ವಿಚಾರ ವಿನಿಮಯ ಹಾಗೂ ಚರ್ಚೆ ನಡೆಯಲಿದೆ ಎಂದರು ಕೇಂದ್ರ ವಾಣಿಜ್ಞ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ನಡುವೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅರಬ್ನ ಆರ್ಥಿಕ ಸಚಿವ ಸುಲ್ತಾನ್ ಬಿನ್ ಸಯೀದ್ ಅಲ್ ಮನ್ತೂರಿ ಅವರನ್ನು ಭೇಟಿಯಾಗಿ ಪ್ರಾದೇಶಿಕ ಹಾಗೂ ಜಾಗತಿಕ ವ್ಲಾಪಕ ಕುರಿತಂತೆ ಚರ್ಚೆ ನಡೆಸಿದರು ರಾಜ್ಞದಲ್ಲಿ ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜು ನಿರ್ಮಿಸಲಾಗುವುದು

ಅತ್ವತ್ ನಾರಾಯಣ ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ವೈದ್ಯಕೀಯ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಷೆ ತಂಕುಸ್ಲಾಪನೆ ನೆರವೇರಿಸಿದ ನಂತರ ಮಾತನಾಡಿದ ಅವರು ವೈದ್ಯಕೀಯ ಕಾಲೇಜು ಆರಂಭಿಸುವುದರೊಂದಿಗೆ ರಾಮನಗರವನ್ನು ಹೆಲ್ತ್ ಸಿಟಿ ಮಾಡಲಾಗುವುದು ಎಂದು ಹೇಳದರು ಕ್ಷೆಗಾರಿಕೆಗಳಲ್ಲಿ ಬಳಕೆಯಾಗುವ ಅಪಾಯಕಾರಿ ರಾಸಾಯನಿಕಗಳು ಇತ್ತೀಚೆಗೆ ಸಮಾಜಘಾತಕ ದುಷ್ತರ್ಮಿಗಳ ಕ್ಷೆ ಸೇರಿ ಬಾಂಬ್ ತಯಾರಿಕೆಗೆ ಬಳಕೆಯಾಗುತ್ತಿರುವುದು ದುರಾದೃಷ್ಷಕರ ರಾಜ್ಯದಲ್ಲಿ ಈ ಹಿಂದೆ ಇದ್ದ ಸರ್ಕಾರ ಈ ಬಗ್ಗೆ ಗಮನಹಂಸಿದ್ದರೆ ಇಂತಹ ಪ್ರಯತ್ನಗಳು ತಪ್ಪಿಸಬಹುದಾಗಿತ್ತು ದುಷ್ಕರ್ಮಿಗಳು ಕಾನೂನುಬಾಹಿರ ಚೆಟುವಟಿಕೆ ನಡೆಸಿ ಸಮಾಜದ ಶಾಂತಿಗೆ ಭಂಗತರಲು ಅವಕಾಶ ಇರುತ್ತಿರಲಿಲ್ಲ ಎಂದು ಡಾ

ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಬಡವರ ಮನೆಗಳನ್ನು ಸಕ್ರಮಗೊಳಿಸಲಾಗುವುದು ಎಂದು ಕಂದಾಯ ಹಾಗೂ ಪೌರಾಡಳಿತ ಸಚಿವ ಆರ್

ಎಸ್

ಮತದಾರರ ಗುರುತಿನ ಚೀಟಿ ಬಿಪಿಎಲ್ ಕಾರ್ಡ್ ಆಧಾರ್ ಕಾರ್ಡ್ ಮನೆಗಳಿಗೆ ಪಡೆದಿರುವ ವಿದ್ನುತ್ ಸಂಪರ್ಕ ನೀರಿನ ಸಂಪರ್ಕ ಮುಂತಾದವುಗಳ ದಾಖಲೆಗಳನ್ನು ಕಂದಾಯ ಇಲಾಖೆಯು ಈಗಾಗಾಲೇ ಪರಿತೀಲಿಸಿದ್ದು ಅರ್ಹರನ್ನು ಮಾತ್ರ ಪರಿಗಣಿಸಲಾಗಿದೆ ಹಲವು ಭಾರಿ ಸ್ನಳ ಪರಿತೀಲನೆ ನಡೆಸಲಾಗಿದೆ ಎಂದು ಸಚಿವರು ತಿಳಿಸಿದರು

ಯಾವುದೇ ಒತ್ತಡಕ್ಕೆ ಮಣಿಯದೇ ಅರ್ಹರನ್ನು ಮಾತ್ರ ಆಯ್ಲಿ ಮಾಡಲಾಗುವುದು

ರಾಜ್ಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಯನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಬೆಂಗಳೂರು ಹೊರವಲಯದಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಲಿ ನಿಗಮ ನಿರ್ಮಿಸುತ್ತಿರುವ ಮೈಲನಹಲ್ಲಿ ಬೂದಿಗೆರೆ ಹಾಗೂ ಹೊಸಪೇಟೆ ಸರ್ಜಾಪುರ ರಾಜ್ಯ ಪೆದ್ದಾರಿ ಕಾಮಗಾರಿಯನ್ನು ಪರಿಶೀಲಿಸಿದ ನಂತರ ಮಾತನಾಡಿದ ಅವರು ಗುಣಮುಟ್ಟದ ವಿಚಾರದಲ್ಲಿ ಯಾವುದೆ ರಾಜಿ ಮಾಡಿಕೊಳ್ಳದೆ ಆದಪ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ತಿಳಿಸಿದರು

ನಂತರ ನ್ಯಾಯಾಧೀಶರಾದ ಕೆ

ಕಿಶೋರ್ ಕುಮಾರ್ ಆರೋಪಿಯನ್ನು ಪೊಲೀಸ್ ಕಸ್ಸಡಿಗೆ ಒಪ್ಪಿಸಿ ಆದೇಶ ನೀಡಿದರು ಸೋಮವಾರ ವಿಮಾನ ನಿಲ್ಲಾಣದಲ್ಲಿ ಸ್ತೋಟಕ ಇರಿಸಿ ಆರೋಪಿ ನಾಪತ್ತೆಯಾಗಿದ್ದ ನಿನ್ನೆ ಬೆಂಗಳೂರಿನ ಹೊಲೀಸ್ ಮಹಾನಿದೇಶಕರ ಕಚೇರಿಯಲ್ಲಿ ಆತ ಶರಣಾದ ಬಳಿಕ ಬಂಧಿಸಿ ಮಂಗಳೂರು ಪೊಲೀಸರಿಗೆ ವಿಚಾರಣೆಗಾಗಿ ಒಪ್ಪಿಸಲಾಗಿತ್ತು ವಿಮಾನ ನಿಲ್ದಾಣ ದಲ್ಲಿ ಸ್ತೋಟಕ ಪತ್ತೆಗೆ ಸಂಬಂಧಿಸಿದಂತೆ ಬಂಧಿತನಾಗಿರುವ ಆದಿತ್ಯ ರಾವ್ ವಿರುದ್ದ ಗಂಭೀರ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಡಾ

ಎಸ್ ಹರ್ಷ ತಿಳಿಸಿದ್ದಾರೆ ಆರೋಪಿ ದೇಶದ ಅಂತರಿಕ ಭದ್ರತೆಗೆ ಧಕ್ಷೆ ಉಂಟು ಮಾಡಲು ಯತ್ನಿಸಿದ್ದಾನೆ ಈ ಕೃತ್ತದಲ್ಲಿ ಒಟ್ಟನೇ ಇರುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳದ ಆಯುಕ್ತರು ಸ್ವೋಟಕದಲ್ಲಿ ಬಳಸಲಾದ ವಸ್ತು ಹಾಗೂ ಪ್ರಮಾಣ ಎಂಥದ್ದು ಎಂಬುದು ಎಫ್ಎಸ್ಎಲ್ ವರದಿ ಬಂದ ನಂತರವೇ ಸ್ಪಷ್ಟವಾಗಲಿದೆ ಎಂದರು ಮಂಗಳೂರು ವಿಮಾನ ನಿಲ್ಲಾಣ ಬಳಿ ಬಾಂಬ್ ಇಟ್ಟಿದ್ದ ಆರೋಪಿ ಆದಿತ್ತ ರಾವ್ನ ಮಾನಸಿಕ ಸ್ವಿತಿಯ ಬಗ್ಗೆ ಇನ್ನೂ ತನಿಖೆ ಮುಂದುವರಿದಿದೆ ಎಂದು ಗ್ಬಹ ಸಚಿವ ಬಸವರಾಜ ಬೊಮ್ಯಾಯಿ ಹೇಳಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರೋಪಿ ಆದಿತ್ಯರಾವ್ ಬಗ್ಗೆ ಪ್ರಾಥಮಿಕ ಹಂತದ ತನಿಖೆ ಆಗಿದ್ದು ಮಾನಸಿಕ ಅಸ್ವಸ್ಥತೆ ಬಗ್ಗೆ ತನಿಖೆಯಿಂದ ಸತ್ಯಾಂಶಗಳು ಹೊರಬೀಳಬೇಕಿದೆ ಎಂದರು ಮಂಗಳೂರು ಅಂತಾರಾಷ್ನೀಯ ವಿಮಾನ ನಿಲ್ದಾಣದಲ್ಲಿ ಇಕ್ತೀಚೆಗೆ ಬಾಂಬ್ ಪತ್ತೆಯಾದ ಪ್ರಕರಣದ ಶಂಕಿತ ಆರೋಪಿ ಆದಿತ್ಯರಾವ್ ವಿರುದ್ದ ಬಜ್ಜೆ ಪೊಲೀಸ್ ಕಾಣೆಯಲ್ಲಿ ಇಂದು ಬೆಳಗ್ಗೆ ಮತ್ತೊಂದು ಶ್ರಕರಣ ದಾಖಲಿಸಲಾಗಿದೆ ಎಂದು ಸುದ್ಗಿ ಸಂಸ್ಥೆ ವರದಿ ಮಾಡಿದೆ

ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಇನ್ನೇನು ಹೊರಡಬೇಕಿದ್ದ ವಿಮಾನದಿಂದ ಎಲ್ಲಾ ಪ್ರಯಾಣಿಕರನ್ನು ಹಾಗೂ ಅವರ ಲಗೇಜುಗಳನ್ನು ಇಳಿಸಿ ತಪಾಸಣೆಗೆ ಒಳಪಡಿಸುವ ಮೂಲಕ ಪ್ರಯಾಣಿಕರಿಗೆ ತೊಂದರೆಯಾಯಿತು ಎಂದು ಇಂಡಿಗೋ ವಿಮಾನ ಸಂಸ್ನೆಯ ಅಧಿಕಾರಿಗಳು ಸಲ್ಲಿಸಿರುವ ದೂರಿನ ಆಧಾರದ ಮೇಲೆ ಎರಡನೇ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂದು ವರದಿ ತಿಳಿಸಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ತೋ ಬಾಹ್ಯಾಕಾಶ ಅನ್ವೇಷಣೆ ಮತ್ತು ಸವಾಲು ಎನ್ನುವ ವಿಷಯದ ಬಗ್ಗೆ ಬೆಂಗಳೂರಿನಲ್ಲಿ ಆಯೋಜಿಸಿರುವ ಮೂರು ದಿನಗಳ ವಿಚಾರಸಂಕಿರಣದಲ್ಲಿಂದು ಹಲವು ದೇಶಗಳ ಗಗನಯಾನಿಗಳು ಸಂವಾದ ಕಾರ್ಯತ್ರಮದಲ್ಲಿ ಪಾಲ್ಗೊಂಡರು ಬಾಹ್ಲಾಕಾಶ ನೌಕೆಯಲ್ಲಿನ ಅತ್ಯಂತ ಸಂಕೀರ್ಣ ಯಂತ್ರಗಳನ್ನು ಕ್ಲಿಪ್ಪಕರ ಪರಿಸ್ತಿತಿಯಲ್ಲಿ ಬಳಸುವುದು ಮತ್ತು ಬಾಹ್ಲಾಕಾಶದಲ್ಲಿ ಒಬ್ಬಂಟಯಾಗಿ ಕಾರ್ಯ ನಿರ್ವಹಿಸುವುದು ಬಾಹ್ನಾಕಾಶದಲ್ಲಿ ಮಾನವ ದೇಹದ ತೂಕ ಕಡಿಮೆಯಾಗುವುದು ಬಾಹ್ನಾಕಾಶ ನೌಕೆಯ ಉಡ್ಡಯನ ಮತ್ತು ಲ್ಲಾಂಡಿಂಗ್ ಪ್ರಕ್ರಿಯೆಯ ಅತ್ಯಂತ ಆತಂಕಕಾರಿ ಕ್ಷಣಗಳನ್ನು ನಿರ್ವಹಿಸುವುದು ಗಗನಯಾನಿಗಳಿಗಿರುವ ದೊಡ್ಡ ಸವಾಲು ಎಂದು ಸಂವಾದದ ವೇಳೆ ಗಗನಯಾನಿಗಳು ತಿಳಿಸಿದರು ಈ ಸಂವಾದದಲ್ಲಿ ಪ್ರಾನ್ ಜರ್ಮನಿ ರಷ್ಯಾ ಅಮೆರಿಕ ಮತ್ತು ಅರಬ್ ಎಮಿರೇಟ್ಸ್ ದೇಶಗಳ ಗಗನಯಾನಿಗಳು ಭಾಗವಹಿಸಿದ್ದರು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಏಕ ಕಾಲಕ್ಷೆ ಪ್ರಸಾರವಾಗಲಿದೆ

ಪ್ರಧಾನಮಂತ್ರಿಗಳ ಮೂಲ ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ರಾಜ್ಯದಲ್ಲಿಯೇ ವಿಜಯಪುರವನ್ನು ಮಾದರಿ ನಗರವನ್ನಾಗಿ ಮಾಡಲು ಉದ್ದೇಶಿಸಲಾಗಿದೆ ಶಿಕ್ಷಣ ಸ್ವಚ್ಛತೆ ಆರೋಗ್ಯ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದ್ದು ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಪಂತ ಪಂತವಾಗಿ ನವೀಕರಿಸಲಾಗುತ್ತಿದೆ ಎಂದು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಹೇಳಿದರು

ರಾಜ್ಯಾದ್ಯಂತ ಒಣ ಹವೆ ಮುಂದುವರಿದಿದೆ

ಮುನ್ನೂಚನೆಯಂತೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ ಕೆಲವೆಡೆ ಮುಂಜಾನೆ ಮಂದು ಆವರಿಸುವ ಸಾಧ್ಯತೆ